ಮಾಜಿ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಮೊದಲ ಪುಣ್ಣ ಸ್ತರಣೆ ಇಂದು

ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಮೂರು ಸಶಸ್ತ ಪಡೆಗಳ ಪರಿಣಾಮಕಾರಿ ಕಾರ್ಯ ಯೋಜನೆಗೆ ನೆರವಾಗಲಿದೆ ಎಂದು ಮೋದಿ ತಿಳಿಸಿದರು ಜನಸಂಖ್ಯಾ ಸ್ವೋಟ ತಡೆಗೆ ಹೆಚ್ಚನ ಒತ್ತು ನೀಡುವ ಜೊತೆಗೆ ಜನರಲ್ಲಿ ಜಾಗೃತಿ ಮೂಡಿಸಲು ಕೇಂದ್ರ ಸರ್ಕಾರ ಮುಂದಾಗಿದೆ ದೇಶದ ಕನಸನ್ನು ನನಸುಗೊಳಿಸಲು ಮತದಾರರು ತಮ್ಮ ಪಕ್ಷವನ್ನು ಮತ್ತೊಮ್ಮೆ ಅಧಿಕಾರಕ್ಕೆ ತಂದರು ಎಂದು ಅವರು ಹೇಳಿದರು

ಇದು ಒಂದು ರಾಷ್ಟ ಒಂದು ಸಂವಿಧಾನ ಆಶಯವನ್ನು ಪೂರ್ಣಗೊಳಿಸಲು ಸಹಕಾರಿಯಾಗಲಿದೆ ಎಂದು ಸ್ಪಷ್ಟಪಡಿಸಿದರು

ಇದರ ಪ್ರಮಾಣ ಪೂರ್ಣ ನಿಲ್ಲಿಸಿ ಬಟ್ಲೆಯ ಹಾಗೂ ಸೆಣಬಿನ ಬ್ಲಾಗ್ಗಳನ್ನು ಹೆಚ್ಚಾಗಿ ಬಳಸುವಂತೆ ಕರೆ ನೀಡಿದರು ಸೇನಾಪಡೆ ಸೇರಿದಂತೆ ವಿವಿಧ ಭದ್ರತಾಪಡೆಗಳಿಂದ ಆಕರ್ಷಕ ಪಥಸಂಚಲನ ನಡೆಯಿತು ಇದಕ್ಕೂ ಮುನ್ನ ರಾಜ್ಫಾಟ್ನಲ್ಲಿನ ಮಹಾತ್ಮಾ ಗಾಂಧಿ ಸ್ಮಾರಕಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಪುಪ್ಪ ನಮನ ಸಲ್ಲಿಸಿದರು

ಅಮೆರಿಕದಲ್ಲಿರುವ ಭಾರತೀಯ ರಾಯಭಾರಿ ಹರ್ಷವರ್ಧನ್ ಶ್ರಿಂಗ್ಲಾ ಅವರ ವಾಷಿಂಗ್ಟನ್ನಲ್ಲಿರುವ ನಿವಾಸದಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಭಾರತೀಯ ಸಮುದಾಯದ ಹಲವಾರು ಮಂದಿ ಈ ಸಮಾರಂಭದಲ್ಲಿ ಭಾಗವಹಿಸಿದ್ದರು

ಇದರಿಂದ ಜಮ್ಮ ಕಾಶ್ಮೀರ ಅಭಿವೃದ್ದಿಗೆ ಸಂಪೂರ್ಣ ಆದ್ದತೆ ನೀಡಬಹುದಾಗಿದೆ ಎಂದರು

ಸ್ವಾತಂತ್ರ್ಕ್ಷ್ಮೇತ್ಸವದ ಹಿನ್ನೆಲೆಯಲ್ಲಿ ಜಾಗತಿಕ ನಾಯಕರು ರಾಷ್ಟಪತಿ ರಾಮನಾಥ್ ಕೋವಿಂದ್ ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ದೇಶದ ಜನತೆಗೆ ಶುಭ ಕೋರಿದ್ದಾರೆ ಸ್ವಾತಂತ್ರ್ಯ ದಿನದ ಹಿನ್ನೆಲೆಯಲ್ಲಿ ಶುಭಾಶಯ ಕೋರಿದ ರಷ್ತಾ ಅಧ್ಯಕ್ಷ ವ್ಲಾದಿಮಿರ್ ಪುಟನ್ ಭಾರತ ಸದಾ ರಷ್ನಾದ ಪರಮಾಪ್ತ ದೇಶವಾಗಿದೆ ಎಂದು ಬಣ್ಣೆಸಿದ್ಗಾರೆ ಇರ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ನಾಹು ಪ್ರಧಾನಿ ನರೇಂದ್ರ ಮೋದಿಗೆ ಶುಭಾಶಯ ಕೋರಿದರು ಮೋದಿ ಅವರಿಗೆ ವೀಡಿಯೋ ಸಂದೇಶ ನೀಡಿರುವ ನೆತನ್ವಾಹು ಉಭಯ ದೇಶಗಳ ದ್ವಿಪಕ್ಷೀಯ ಸಹಕಾರ ಸಂಬಂಧ ಇನ್ನಷ್ಟು ವ್ಯದ್ಗಿಯಾಗಲಿ ಎಂದು ಆಶಿಸಿದರು

ಕಳೆದ ವರ್ಷ ಇದೇ ದಿನದಂದು ವಾಜಪೇಯಿ ಕೊನೆಯುಸಿರೆಳೆದಿದ್ದರು

ಪ್ರವಾಹ ಪರಿಸ್ಥಿತಿ ಕೂಡ ಸುಧಾರಣೆಯಾಗಿದೆ

ಕೊಲ್ವಾಪುರ ಸಾಂಗ್ಲಿ ಜಿಲ್ಲೆಯು ಅತಿ ಹೆಚ್ಚು ಹಾನಿಗೊಳಗಾದ ಪ್ರದೇಶಗಳಾಗಿದೆ ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ರಕ್ಷಣಾ ಹಾಗೂ ಪರಿಹಾರ ಕಾರ್ಯಾಚರಣೆಗಳು ಸಮರೋಪಾದಿಯಲ್ಲಿ ಸಾಗಿವೆ ಎಂದು ಅಧಿಕಾರಿಗಳು ಮಾಹಿತಿ ನಿಡಿದ್ದಾರೆ ಈ ಪ್ರದೇಶದಲ್ಲಿ ಜನಜೀವನ ಕೂಡ ಸುಧಾರಣೆಯಾಗುತ್ತಿದೆ ಕೃಷ್ಣಾ ನದಿಯಲ್ಲಿ ನೀರಿನ ಪ್ರಮಾಣ ಅಪಾಯದ ಮಟ್ಟಕ್ಕಿಂತ ಕಡಿಮೆಗೆ ಇಳಿಕೆಯಾಗಿದೆ

ಕಾಶ್ಮೀರ ಕಣಿವೆಯಲ್ಲಿರುವ ಪವಿತ್ರ ಅಮರನಾಥ ಗುಹಾ ದೇವಾಲಯದ ಹಿಮಲಿಂಗ ವಾರ್ಷಿಕ ದರ್ಶನ ನಿನ್ನೆ ಮುಕ್ತಾಯಗೊಂಡಿತು

ಪೂಂಭ್ ಜಿಲ್ಲೆಯ ಅಮರನಾಥ ಯಾತ್ರೆ ಶಾಂತಿಯುತವಾಗಿ ಅಂತ್ಯಗೊಂಡಿದೆ

ನಾಲ್ವರು ಪೊಲೀಸ್ ಅಧಿಕಾರಿಗಳು ನಾಪತ್ತೆಯಾಗಿದ್ದಾರೆ

ಹಾಂಗ್ ಕಾಂಗ್ನಲ್ಲಿ ನಡೆಯುತ್ತಿರುವ ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ಅಶಾಂತಿ ಉಂಟಾಗುವುದನ್ನು ತಾನು ಸಹಿಸುವುದಿಲ್ಲ ಎಂದು ಅಮೆರಿಕಾಗೆ ಚೀನಾ ಎಚ್ಚರಿಸಿದೆ ಪ್ರಜಾಪ್ರಭುತ್ವ ಪರ ಪ್ರತಿಭಟನೆಗಳು ಹಿಂಸಾತ್ತಕ ರೂಪ ತಳೆಯುವುದರ ಅಪಾಯದ ಬಗ್ಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕಳವಳ ವಕ್ಷಪಡಿಸಿದ್ದು ಚೀನಾದ ಅಧ್ಯಕ್ಷ ಕ್ಷಿ ಜಿನ್ಪಿಂಗ್ ಅವರನ್ನು ಪ್ರತಿಭಟನಾಕಾರರನ್ನು ಭೇಟಿಯಾಗುವಂತೆ ಒತ್ತಾಯಿಸಿದ್ದಾರೆ ಭೂಮಿ ಹಸ್ತಾಂತರಕ್ಕೆ ಅವಕಾಶ ನೀಡುವ ಯೋಜನೆಗೆ ವಿರೋಧ ವ್ಯಕ್ತಪಡಿಸಿ ವಾರದಿಂದ ನಡೆಯುತ್ತಿರುವ ಹಾಂಗ್ ಕಾಂಗ್ ಪ್ರತಿಭಟನೆ ಹಿಂಸಾತ್ಸಕ ರೂಪ ಪಡೆದುಕೊಂಡಿವೆ

ಮಾಜಿ ಕ್ರಿಕೆಟಿಗ ಕಪಿಲ್ ದೇವ್ ನೇತೃತ್ವದ ರಾಷ್ಷೀಯ ಕ್ರಿಕೆಟ್ ಸಲಹಾ ಸಮಿತಿ ಇಂದು ಮುಂದೈನಲ್ಲಿ ಆರು ಅಭ್ಯರ್ಥಿಗಳ ಸಂದರ್ಶನ ನಡೆಸಲಿದೆ ಭಾರತ ್ರಿಕೆಟ್ ತಂಡದ ಕೋಚ್ ಆಗಿರುವ ರವಿಶಾಸ್ತಿ ಆಸ್ವೇಲಿಯಾದ ಮಾಜಿ ಆಲ್ರೌಂಡರ್ ಟಾಮ್ಮೂಡಿ ನ್ಣೂಜಿಲೆಂಡ್ ಮಾಜಿ ಕ್ರಿಕೆಟಗ ಮೈಕ್ ಹೆಸನ್ ಹಾಗೂ ಭಾರತದ ಮಾಜಿ ಕ್ರಿಕೆಟಗರಾದ ಲಾಲ್ಚಂದ್ ರಜಪೂತ್ ರಾಬಿನ್ ಸಿಂಗ್ ಅಲ್ಲದೇ ವೆಚ್ಚ್ ಇಂಡೀಸ್ನ ಮಾಜಿ ಕ್ರಿಕೆಟಿಗ ಫಿಲ್ ಸಿಮನ್ಸ್ ಸಂದರ್ಶನಕ್ಕೆ ಹಾಜರಾಗಲಿದ್ದಾರೆ ಎಂದು ತಿಳಿದುಬಂದಿದೆ

ಮುಂದಿನ ಹಂತಕ್ಕೆ ತಲುಪಲು ಪೃಥ್ಣಿರಾಜ್ಗೆ ಅವಕಾಶ ಇದೆ ಮುಂದಿನ ವಾರದಲ್ಲಿ ಐದು ಫೈನಲ್ಗಳು ನಡೆಯಲಿವೆ

ಪುರುಷರ ಟ್ರ್ಯಾಪ್ ವಿಭಾಗದಲ್ಲಿ ಇನ್ನೂ ಮೂರು ಅರ್ಹತಾ ಸುತ್ತುಗಳು ಭಾಕಿ ಇವೆ ನಾಳೆ ಫೈನಲ್ ನಡೆಯುವ ನಿರೀಕ್ಸೆ ಇದೆ

ಭಾರತೀಯರು ಭಾರತಕ್ಕೆ ಮರಳಲು ಒಪ್ಪಿಗೆ ಸೂಚಿಸಲಾಗಿದೆ ಯೂರೋಪ್ ಒಕ್ಕೂಟದ ನಿರ್ಬಂಧಗಳನ್ನು ಮೀರಿ ಸಿರಿಯಾಗೆ ತೈಲ ಸಾಗಣೆ ಮಾಡುತ್ತಿದ್ದಾರೆಂಬ ಸಂಶಯದ ಮೇಲೆ ಇರಾನಿನ ತೈಲ ಟ್ಯಾಂಕರ್ಗಳನ್ನು ವಶಪಡಿಸಿಕೊಳ್ಳಲಾಗಿತ್ತು